ಎಸ್

ಎಸ್ ಯಡಿಯೂರಪ್ಪ ಹೇಳದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆವರೊಂದಿಗೆ ವಿಡಿಯೋ ಸಂವಾದ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು

ಬೆಂಗಳೂರಿನಲ್ಲಿ ಮೂರು ಕಡೆ ಕೋವಿಡ್ ಸೆಂಟರ್ಗಳನ್ನು ತೆರೆಯಲಾಗುವುದು ಸೋಂಕು ಪೆಜ್ಚಾಗಿರುವ ಕಡೆ ಲಸಿಕಾ ಅಭಿಯಾನ ಚುರುಕುಗೊಳಿಸಲಾಗುವುದು

ಪ್ರಕ್ಕೋತ್ತರ ಅವಧಿಯಲ್ಲಿ ಉತ್ತರ ನೀಡಿದ ಸಚಿವರು ಇದರ ಬಗ್ಗೆ ಜನಪ್ರತಿನಿಧಿಗಳು ಒತ್ತಾಯಿಸುತ್ತಿದ್ದಾರೆ ಆ ಬಗ್ಗೆ ಸಂಪುಟದಲ್ಲಿ ಚರ್ಚೆ ಮಾಡಿ ಕಾನೂನು ಬದಲಾವಣೆ ಮಾಡಬೇಟಿದೆ ಎಂದರು ಸರ್ಕಾರ ಮೊಸ ಅರ್ಜಿಗೆ ಅವಕಾಶ ೀಡಲು ಸಕಾರಾತ್ಮಕ ನಿಲುವು ಹೊಂದಿದೆ ಮುಖ್ಯಮಂತ್ರಿಯವರು ಜೊತೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಅವರು ಹೇಳಿದರು

ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಶೀಘ್ರದಲ್ಲೇ ಗಣಿ ಇಲಾಖೆ ವತಿಯಿಂದ ಪ್ರತ್ನೇಕ ಖನಿಜ ಭವನಗಳನ್ನು ಆರಂಭಿಸಲಾಗುವುದು ಎಂದು ಗಣಿ ಸಚಿವ ಮುರುಗೇಶ್ ನಿರಾಣಿ ಹೇಳಿದ್ದಾರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಫೆಡರೇಶನ್ ಆಫ್ ಕರ್ನಾಟಕ ಕ್ವಾರಿ ಮತ್ತು ಸ್ಟೋನ್ ಕ್ರಷರ್ಸ್ ಅಸೋಸಿಯೇಷನ್ ಆಶ್ರಯದಲ್ಲಿ ಕಲ್ಲು ಗಣಿ ಮತ್ತು ಸ್ದೋನ್ ಕ್ರಷರ್ಸ ಉದ್ಕಮಿಗಳಗಾಗಿ ಪಮ್ಮಿಕೊಂಡಿದ್ದ ಸುರಕ್ಷತಾ ಅಭಿಯಾನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕೆಲವು ಜಿಲ್ಲೆಗಳಲ್ಲಿ ಖನಿಜ ಭವನಗಳು ಇಲ್ಲದಿರುವುದು ತಮ್ಮ ಗಮನಕ್ಕೆ ಬಂದಿದ್ದು ಪಂತ ಪಂತವಾಗಿ ಎಲ್ಲಾ ಜಿಲ್ಲೆಗಳಲ್ಲೂ ಖನಿಜ ಭವನಗಳನ್ನು ತೆರೆಯಲಾಗುವುದು ಕಲ್ಲುಕ್ವಾರಿ ಮತ್ತು ಗಣಿಗಾರಿಕೆ ನಡೆಸುವ ಉದ್ದಮಿಗಳಿಗೆ ಆನುಕೂಲವಾಗುವಂತೆ ನಾಲ್ಕು ಇಲಾಖೆಗಳನ್ನು ಒಳಗೊಂಡ ವಿಕಗವಾಕ್ಷಿ ಪದ್ಧತಿಯನ್ನು ಜಾರಿ ಮಾಡಲಾಗುವುದು

ಉದ್ದಿಮೆದಾರರಿಗೆ ಅನುಕೂಲವಾಗಿಸಲು ಮಂಗಳೂರು ಪಾಗೂ ರಾಜ್ಯದ ನಾಲ್ಕ ಕಂದಾಯ ವಿಭಾಗಗಳಲ್ಲಿ ಗಣಿ ಅದಾಲತ್ ನಡೆಸಲಾಗುವುದು ಎಂದು ಸಚಿವರು ತಿಳಿಸಿದರು ಸಂಸ್ಟ್ರತ ಮತ್ತು ಸಂಸ್ಟ್ರತಿ ದೇಶದ ಎರಡು ಕ್ರೇಷ್ಠ ರತ್ನಗಳು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್

ತುಮಕೂರು ನಗರದ ಸಿದ್ದಗಂಗಾ ಮಠದಲ್ಲಿ ಸಿದ್ದಗಂಗಾ ವಿದ್ಯಾಸಂಸ್ಥೆಯ ಕರ್ನಾಟಕ ಸಂಸ್ವತ ಕಾಲೇಜು ಬೋಧಕ ಮತ್ತು ಬೋಧಕೇತರರ ಸಂಘ ಜಂಟಿಯಾಗಿ ವಿರ್ಪಡಿಸಲಾಗಿದ್ದ ರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಿ ಆವರು ಮಾತನಾಡಿದರು ಸಂಸ್ಟತ ಭಾಷೆ ಅಗಾಧವಾದ ಜ್ಞಾನ ಸಿಂಧು ಅಗಾಧವಾದ ಜ್ಞಾನ ಮತ್ತು ಗಟ್ಟಿಯಾದ ಧ್ವನಿಯಿಂದ ಸಂಸ್ಕೃತ ಭಾಷೆ ಇಂದು ಉಳಿದಿದೆ ಈ ಭಾಷೆಯ ಆಳ ಆಗಲ ತಿಳಿಯುವುದೇ ಒಂದು ದೊಡ್ಡ ಕಾರ್ಯ ಎಂದರು ವಿಶ್ವವಾದ್ಯಂತ ಪುರಾತನ ಭಾಷೆಗಳಲ್ಲಿ ಪ್ರಮುಖವಾದ ಭಾಷೆ ಸಂಸ್ಟತ ಭಾಷೆಭಾಗವತ ಮೊದಲಾದ ಪುರಾಣಗಳು ಸಂಸ್ಕೃತದಲ್ಲಿವೆ ವೇದಗಳಲ್ಲಿ ಆಗಾಧವಾದ ಜ್ಞಾನವಿದೆ ಜೀವನ ಸತ್ತವಿದೆ ಸಂಸ್ಕೃತ ಉಳಿದರೆ ಸಂಸ್ಕೃತಿ ಉಳಿಯುತ್ತದೆ ಯಾವುದೇ ಭಾಷೆಗಳನ್ನು ಕಷ್ಟಪಟ್ಟು ಕಲಿಯಬಾರದು ಇಷ್ಟಪಟ್ಟು ಕಲಿಯಬೇಕು ಇಷ್ಟಪಟ್ಟು ಕಲಿತಾಗ ಭಾಷೆ ನಮ್ಮದಾಗುತ್ತದೆ ಎಂದು ಸಚಿವ ಸುರೇಶ್ ಕುಮಾರ್ ಹೇಳಿದರು

ಪ್ರಶ್ನೋತ್ತರ ಕಲಾಪದಲ್ಲಿ ಉತ್ತರ ನೀಡಿದ ಸಚಿವರು ಚೆನ್ನೈ ನಗರದಲ್ಲಿ ಕೈಮಗ್ಗದ ಬಟ್ಟಿಗಳನ್ನೇ ಶಿಕ್ಷಣ ಇಲಾಖೆ ಖರೀದಿಸಿ ಮಕ್ಕಳಗೆ ಎತರಿಸುತ್ತಿದೆ ಅದೇ ಮಾದರಿಯನ್ನೂ ರಾಜ್ಯದಲ್ಲೂ ಅನುಸರಿಸಲಾಗುವುದು ಎಂದು ಸಚಿವ ಪಾಟೀಲ್ ತಿಳಿಸಿದರು

ರಾಜ್ಯದ ಎಲ್ಲ ಜಲ್ಲಿಗಳಲ್ಲಿ ಬಾಲಭವನಗಳ ನಿರ್ವಪಣೆಗಾಗಿ ಆಗತ್ತ ಸಿಬ್ಬಂದಿ ನೇಮಕ ಮಾಡುವ ಚಂತನೆ ಇದೆ ಮಕ್ಕಳಲ್ಲಿರುವ ಸುತ್ತ ಪ್ರತಿಭೆಗಳನ್ನು ಹೊರತರಲು ಅವಕಾಶ ನೀಡುವ ಸಲುವಾಗಿಯೇ ಬಾಲಭವನಗಳನ್ನು ಆರಂಭಿಸಲಾಗಿದೆ ಎಂದು ಅವರು ಹೇಳಿದರು ಮಕ್ಕಳ ಪಕ್ಕುಗಳ ರಕ್ಷಣಾ ಕಾಯಿದೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವುದು ಎಲ್ಲಾ ಇಲಾಖೆಗಳ ಜವಾಬ್ದಾರಿ ಎಂದು ರಾಜ್ಯ ಮಕ್ಕಳ ಪಕ್ಕು ರಕ್ಷಣಾ ಅಯೋಗದ ಅಧ್ಯಕ್ಷ ಡಾ ಅಂತೋಣಿ ಸೆಬಾಸ್ಟಿಯನ್ ಹೇಳಿದ್ದಾರೆ ಅವರು ಉಡುಪಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲೆಯ ಪೋಕ್ಸೋ ಆರ್ ಟಿ

ರಾಜ್ಯ ಮಕ್ಕಳ ರಕ್ಷಣಾ ಅಯೋಗವು ಮಕ್ಕಳ ರಕ್ಷಣೆಗೆ ಬದ್ಧವಾಗಿದ್ದು ಅವುಗಳ ಉಲ್ಲಂಘನೆಯಾದಲ್ಲಿ ನೇರವಾಗಿ ರಾಜ್ಯ ಹೈಕೋರ್ಟ್ಗೆ ಮಾಹಿತಿ ನೀಡಬೇಕಾಗಿರುವುದರಿಂದ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳು ತಮ್ಮ ವ್ಯಾಪ್ತಿಯಲ್ಲಿ ತಮಗೆ ನಿಗದಿಪಡಿಸಿರುವ ಕರ್ತಮ್ಯಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಿ ಕಾಯಿದೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಿ ಮಕ್ಕಳ ಪಕ್ಕುಗಳನ್ನು ರಕ್ಷಿಸಬೇಕು ಎಂದು ಪೇಳದರು ಬಾಲನ್ನಾಯ ಕಾಯ್ದೆಯಡಿ ನೋಂದಣೆಯಾಗಿರುವ ಮಕ್ಕಳ ಪಾಲನಾ ಸಂಸ್ಟೆಗಳಲ್ಲಿ ಆಗತ್ಯ ಮೂಲಭೂತ ಸೌಕರ್ಯ ಮತ್ತು ಮಕ್ಕಳ ಸುರಕ್ಷತೆಗೆ ಅಳವಡಿಸಿರುವ ಸುರಕ್ಷತಾ ಕ್ರಮಗಳ ಕುರಿತು ಪರಿಶೀಲಿಸುವಂತೆ ಡಾ ಆಂಕೋಣಿ ಸೆಬಾಸ್ಟಿಯನ್ ಅಧಿಕಾರಿಗಳಿಗೆ ಸೂಚಿಸಿದರು ಬಳ್ಳಾರಿ ಜಿಲ್ಲೆಯಲ್ಲಿ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನೂತನ ಕೃಷಿ ಮಹಾವಿದ್ದಾಲಯ ಸ್ವಾಪಿಸುವ ಸಂಬಂಧ ಮುಖ್ಯಮಂತ್ರಿ ಆವರೊಂದಿಗೆ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಕೃಷಿ ಸಚಿವ ಬಿ

ಪಾಟೀಲ್ ವಿಧಾನಸಭೆಗಿಂದು ತಿಳಿಸಿದರು ಪ್ರಕ್ನೋತ್ತರ ಅವಧಿಯಲ್ಲಿ ಉತ್ತರ ನೀಡಿದ ಸಚಿವರು ಕೃಷಿ ಮಹಾ ವಿದ್ಯಾಲಯ ಸ್ಥಾಪನೆ ಸಂಬಂಧ ಅಪರ ಮುಖ್ಯ ಕಾರ್ಯದರ್ಶಿ ಪಾಗೂ ಅಭಿವೃದ್ದಿ ಆಯುಕ್ತರ ಆಧ್ಯಕ್ಷತೆಯ ಪರಿಣಿತರ ಸಮಿತಿ ವರದಿ ತಯಾರಿಸಿ ಪ್ರಸ್ತಾವನೆ ಸಲ್ಲಿಸಿದೆ ಆದರೆ ಆರ್ಥಿಕ ಇಲಾಖೆ ಈಗಿರುವ ಕೃಷಿ ಕಾಲೇಏಗಳಗೆ ಹೆಚ್ಚು ಸೌಲಭ್ಧವನ್ನು ಕಲ್ಲಿಸಬೇಕು ಹೊಸದಾಗಿ ಕೃಷಿ ವಿಶ್ವವಿದ್ಯಾಲಯ ತೆರೆಯುವ ಆಗತ್ತವಿಲ್ಲ ಎಂದು ಆಭಿಪ್ರಾಯ ನೀಡಿದೆ ಈ ಹಿನ್ನೆಲೆಯಲ್ಲಿ ಪಗರಿಯಲ್ಲಿ ಕೃಷಿ ವಿಶ್ವವಿದ್ಕಾಲಯ ಸ್ಟಾಪನೆ ಮಾಡುವ ಸಂಬಂಧ ಮುಖ್ಯಮಂತ್ರಿ ಅವರೊಂದಿಗೆ ಮತ್ತೊಮ್ಮ ಚರ್ಚಿಸಿ ನಿರ್ಧಾರ ಮಾಡುವುದಾಗಿ ಸಚಿವ ಪಾಟೀಲ್ ಸದನಕ್ಕೆ ತಿಳಿಸಿದರು

ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಒಣಪವೆ ಮುಂದುವರೆದಿದೆ